ಪೌರತ್ವ ತಿದ್ದುಪಡಿ ಕಾಯ್ದೆ ಮೂರು ದೇಶಗಳಿಂದ ಶರಣಾಗಿ ಬಂದಿರುವ ಆರು ಧರ್ಮಗಳ ಜನರಿಗೆ ಭಾರತೀಯ ಪೌರತ್ವವನ್ನು ನೀಡುವುದೇ ಹೊರತು ಯಾರ ಪೌರತ್ವವನ್ನು ಕಿಸಿದುಕೊಳ್ಳುವುದಿಲ್ಲ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ರಾಮಕೃಷ್ಣ ಮಠದ ಪ್ರಧಾನ ಕೇಂದ್ರವಾದ ಬೇಲೂರು ಮಠದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವಭಾರತ ನಿರ್ಮಾಣಕ್ಕೆ ಸ್ವಾಮಿ ವಿವೇಕಾನಂದರ ಕನಸುಗಳನ್ನು ಈಡೇರಿಸಲು ಯುವಶಕ್ತಿಯ ಸಹಕಾರ ಅಗತ್ಯ ಎಂದು ತಿಳಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಯುವಜನರ ಕೆಲವು ವರ್ಗಗಳು ತಪ್ಪು ಮಾಹಿತಿಯನ್ನು ಹೊಂದಿವೆ ಆದರೆ ಈ ಕಾಯ್ದೆಯ ಜಾರಿಯಿಂದ ಈಶಾನ್ಯ ರಾಜ್ಯಗಳಲ್ಲಿ ಯಾವುದೇ ವ್ಯತಿರಿಕ್ತ ಪರಿಣಾಮಗಳಾಗುವುದಿಲ್ಲ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಸಿಖ್ ಧರ್ಮೀಯರ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣದಿಂದ ಆ ದೇಶದಲ್ಲಿ ಧಾರ್ಮಿಕ ಅಲ್ಲ ಸಂಖ್ಯಾತರಿಗೆ ಆಗುತ್ತಿದ್ದ ಕಿರುಕುಳಗಳ ಬಗ್ಗೆ ಜಗತ್ತಿಗೆ ಮನವರಿಕೆಯಾಗಿದೆ ಎಂದರು ಕೋಲ್ಕತಾದಲ್ಲಿ ಮತ್ತೊಂದು ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಪಶ್ಚಿಮ ಬಂಗಾಳದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸಹಕಾರದ ಭರವಸೆ ನೀಡಿದರು ಕೇರಳದ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರ ಪ್ರವೇಶ ಕುರಿತಂತೆ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಮೂರು ವಾರಗಳ ಕಾಲ ಮುಂದೂಡಿದೆ ಮುಖ್ಯ ನ್ಯಾಯಮೂರ್ತಿ ಎಸ್ಎ

ಶಬರಿಮಲೆ ಮಾತ್ರವಲ್ಲದೇ ಮಸೀದಿ ಮತ್ತು ದರ್ಗಾಗಳಗೆ ಮುಸ್ಲಿಂ ಮಹಿಳೆಯರ ಪ್ರವೇಶ ಹಾಗೂ ಪಾರ್ಸಿ ಮಹಿಳೆಯರಿಗೆ ಸಂಬಂಧಪಟ್ಟ ಇದೇ ಮಾದರಿಯ ಅರ್ಜಿಗಳನ್ನೂ ಒಟ್ಟಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವ ಬಗ್ಗೆ ನ್ಯಾಯಾಲಯ ಪರಿಶೀಲಿಸುತ್ತಿರುವುದಾಗಿ ಮುಖ್ಯ ನ್ಯಾಯಾಧೀಶ ಬೊಬ್ಡೆ ಹೇಳಿದರು ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಅಶೋಕ್ ಭೂಷಣ್ ಎಲ್ ನಾಗೇಶ್ವರ್ ರಾವ್ ಎಂ ಎಂ ಶಾಂತನಗೌಡರ್ ಎಸ್

ನಸೀರ್ ಆರ್ ಸುಭಾಷ್ ರೆಡ್ಡಿ ಬಿ

ಗವಾಯ್ ಸೂರ್ಯಕಾಂತ್ ನ್ಯಾಯಪೀಠದ ಇತರ ಸದಸ್ಕರಾಗಿದ್ದಾರೆ ಈ ನ್ಯಾಯಪೀಠ ಪರಿಶೀಲನೆ ಅರ್ಜಿಗಳ ವಿಚಾರಣೆ ನಡೆಸುತ್ತಿಲ್ಲ ಪಂಚ ನ್ಯಾಯಮೂರ್ತಿಗಳ ಪೀಠದಿಂದ ವಿಸ್ತತಪೀಠಕ್ಷೆ ಕೇಳಲಾಗಿರುವ ಐದು ಪ್ರಶ್ನೆಗಳನ್ನು ಮಾತ್ರ ಪರಿಶೀಲಿಸುತ್ತಿದೆ ಎಂದು ಮುಖ್ಯ ನ್ನಾಯಾಧೀಶರು ಸ್ಪಪ್ಲಪಡಿಸಿದರು

ಈ ಮೊದಲಿನ ಆದೇಶ ಶಬರಿಮಲೆ ದೇವಾಲಯಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರೂ ಪ್ರವೇಶಿಸಬಹುದು ಎಂದು ತಿಳಿಸಿತ್ತು ಉತ್ತರ ಪ್ರದೇಶದಲ್ಲಿ ಕಬ್ಬಿನ ಬೆಳೆಯನ್ನು ಮಿಡಿತೆಗಳ ದಾಳಿಯಿಂದ ರಕ್ಷಿಸುವ ಸಲುವಾಗಿ ಕಬ್ಬು ಅಭಿವೃದ್ದಿ ಇಲಾಖೆ ರ್ನೆತರ ಜಾಗ್ವತಿ ಅಭಿಯಾನವನ್ನು ಆರಂಭಿಸಿದೆ ಗುಜರಾತ್ ಮತ್ತು ರಾಜಸ್ತಾನದಲ್ಲಿ ಮಿಡಿತೆಗಳ ಪಿಡುಗು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಕಬ್ಲು ಮತ್ತು ಸಕ್ಕರೆ ವಿಭಾಗದ ಆಯುಕ್ತರಾದ ಸಂಜಯ್ ಆರ್ ಭೂಸರೆಡ್ಡಿ ರಾಜ್ಯದಲ್ಲಿ ಮಿಡಿತೆ ಹಾವಳಿಯಿಂದ ಕಭ್ವಿನ ಬೆಳೆಯನ್ನು ರಕ್ಷಿಸಲು ರೈತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕಬ್ಬು ಸಂಶೋಧನ ಕೇಂದ್ರದ ವಿಜ್ವಾನಿಗಳು ಮತ್ತು ಎಲ್ಲ ವಿಭಾಗಗಳ ಅಧಿಕಾರಿಗಳು ನಡೆಸಬೇಕೆಂದು ನಿರ್ದೇಶಿಸಿದ್ದಾರೆ ಪಂಜಾಬ್ ಪರಿಯಾಣ ಹಿಮಾಚಲ ಪ್ರದೇಶ ದೆಹಲಿ ಜಮ್ನು ಮತ್ತು ಚಂಡೀಗಢ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಇಂದು ಸುಗ್ಗಿ ಹಬ್ಬ ಲೋರಿ ಸಂಭ್ರಮ ಸೂರ್ಯ ಉತ್ತರ ದಿಕ್ಕಿನತ್ತ ಪ್ರಯಾಣ ಆರಂಭಿಸುವ ಮೂಲಕ ಚಳಿಗಾಲದ ದೀರ್ಘ ರಾತ್ರಿ ಅವಧಿ ಮುಗಿದು ಬೇಸಿಗೆಯ ದೀರ್ಘಾವಧಿ ಹಗಲಿನ ದಿನಗಳು ಆರಂಭವಾಗುತ್ತದೆ ಎನ್ನುವ ದ್ಲೋತಕವಾಗಿ ಲೋರಿ ಹಬ್ಲವನ್ನು ಆಚರಿಸಲಾಗುತ್ತದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಜನರಿಗೆ ಲೋರಿ ಹಬ್ಲದ ಶುಭಾಶಯ ಕೋರಿದ್ದಾರೆ ಎಲ್ಲರ ಬಾಳಿನಲ್ಲಿ ಈ ಹಬ್ಲ ಸಂತಸ ಉತ್ತಮ ಆರೋಗ್ಗ ಮತ್ತು ಸಮೃದ್ದಿಯನ್ನು ತರಲಿ ಎಂದು ಅವರು ಶುಭ ಕೋರಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದಲ್ಲಿ ನಿನ್ನೆ ಪುಲ್ವಾಮಾ ಜಿಲ್ಲೆಯ ರಾಲ್ ಉಪವಿಭಾಗದಲ್ಲಿ ಭದ್ರತಾ ಪಡೆಗಳ ಕಾರ್ಯಾಚರಣೆಯೊಂದರಲ್ಲಿ ಹಿಜ್ಲಲ್ ಉಗ್ರರ ಗುಂಪಿನ ವರಿಷ್ನ ಕಮಾಂಡರ್ ಸೇರಿದಂತೆ ಮೂವರು ಉಗ್ರರನ್ನು ಹತ್ತೆ ಮಾಡಲಾಗಿದೆ ಕಾರ್ಯಾಚರಣೆ ನಡೆದ ಸ್ಥಳದಿಂದ ಭಾರಿ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ

ಈ ಮೊದಲು ಜಮ್ನು ಮತ್ತು ಕಾಶ್ನೀರ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ನಂತರ ಉಗ್ರರ ಗುಂಪು ಸೇರಿದ್ದ ಹಿದ್ದುಲ್ ಕಮಾಂಡರ್ ನವೀದ್ಬಾಬು ಎಂಬಾತನನ್ನು ಬಂಧಿಸಲಾಗಿದೆ ಎಂದು ಸಹ ಅವರು ತಿಳಿಸಿದರು ಕಾಶ್ಮೀರ ಕಣಿವೆಯಲ್ಲಿ ಹಾಗೂ ಜಮ್ನು ವಲಯದ ಪರ್ವತೀಯ ಪ್ರದೇಶಗಳಲ್ಲಿ ಮತ್ತೆ ಹಿಮ ಬೀಳಲು ಆರಂಭವಾಗಿದೆ ಸಾಮಾನ್ಯ ಜನಜೀವನ ಅಸ್ತವ್ಪಸ್ತಗೊಂಡಿದೆ ಶ್ರೀನಗರ ವಿಮಾನ ನಿಲ್ದಾಣದಿಂದ ವ್ಯೆಮಾನಿಕ ಸೇವೆಗಳು ಕೂಡಾ ತೀವ್ರ ಬಾಧಿತವಾಗಿದೆ ಜಮ್ನ ತ್ರೀನಗರ್ ರಾಷ್ವೀಯ ಹೆದ್ದಾರಿಯನ್ನು ಜವಾಹರ್ ಸುರಂಗ ಮಾರ್ಗದಿಂದ ಮುಂದೆ ಭಾರಿ ಹಿಮ ಬಿದ್ದಿರುವ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಮುಚ್ಚಲಾಗಿದ್ದು ಸಾವಿರಾರು ವಾಹನಗಳು ಸುರಂಗದ ಎರಡು ಬದಿಯಲ್ಲಿ ಸಾಲುಗಟ್ಟ ನಿಂತಿವೆ ಕಾಶ್ನೀರದ ಮ್ಲೆದಾನ ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಪ್ರಮಾಣದ ಹಿಮ ಮಳೆಯಾಗಿದೆ ಕಣಿವೆ ಪ್ರದೇಶದ ಎತ್ತರ ಸ್ಥಳಗಳಲ್ಲಿ ಹಾಗೂ ಜಮ್ನು ಮತ್ತು ಲಡಾಖ್ ಸುತ್ತಮುತ್ತ ಭಾರಿ ಹಿಮಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಇಂಧನದ ಜಾಗತಿಕ ಬಳಕೆ ಉತ್ಪಾದನೆ ಮತ್ತು ಹೂಡಿಕೆ ಕುರಿತು ಮರು ಆಲೋಚನೆ ಎಂಬುದು ಈ ಬಾರಿಯ ಶ್ಯಂಗಸಭೆಯ ಘೋಷವಾಕ್ಲವಾಗಿದೆ ಮರು ಬಳಕೆಯ ವಿಧಾನಗಳ ಮೂಲಕ ಆರ್ಥಿಕತೆಗೆ ಹೆಚ್ಚಿನ ಬೆಂಬಲ ಏಕ ಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆ ಮೊದಲಾದ ವಿಷಯಗಳ ಬಗ್ಗೆ ಕೃಂಗಸಭೆ ಮಾರ್ಗಸೂಚಿಯನ್ನು ಸಿದ್ದಪಡಿಸಲಿದೆ ಇಂಧನ ಇಲಾಖೆಯ ಕಾರ್ಯದರ್ಶಿ ಆನಂದ್ ಕುಮಾರ್ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದೆ

ಅಮೆರಿಕ ಪಡೆಗಳ ಆಶ್ರಯವಾಗಿರುವ ಉತ್ತರ ಬಾಗ್ಲಾದ್ನಲ್ಲಿರುವ ಇರಾಕ್ ವಾಯು ನೆಲೆಯ ಮೇಲೆ ರಾಕೆಟ್ಗಳ ದಾಳಿ ನಡೆದಿದೆ

ಈ ವಾಯುನೆಲೆಯಲ್ಲಿ ಅಮೇರಿಕದ ಚಕ್ಕ ವಾಯುಸೇನಾ ತುಕಡಿ ಹಾಗೂ ಕಂಟ್ರಾಕ್ಷರ್ ಗಳಿಗೆ ನೆಲೆ ಒದಗಿಸಲಾಗಿತ್ತು

ಫಿಲಿಪೀನ್ಸ್ನ ಜ್ವಾಲಾಮುಖಿಯೊಂದು ಅಪಾರ ಪ್ರಮಾಣದ ಬೂದಿಯನ್ನು ಹೊರಚೆಲ್ಲಲು ಆರಂಭಿಸಿದ್ದು

ಲೋ ಮೀಟರ್ ವರಗಿನ ಆಕಾಶವನ್ನು ವ್ಯಾಪಿಸಿದೆ ಥಾಲ್ ಫಿಲಿಪೀನ್ಸ್ ನಲ್ಲಿರುವ ಎರಡನೇ ಜೀವಂತ ಜ್ವಾಲಾಮುಖಿಯಾಗಿದೆ ಜ್ವಾಲಾಮುಖಿ ಸ್ಪೋಟ ನಡೆಯಬಹುದಾದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸ್ವಳೀಯವಾಗಿ ವಾಸಿಸುವ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಫಿಲಿಒೕನ್ಸ್ನ ಜ್ವಾಲಾಮುಖಿ ಮತ್ತು ಭೂಗರ್ಭ ತಾಸ್ತದ ಇಲಾಖೆ ಸೂಚಿಸಿದೆ ಅಲ್ಲದೇ ಮನಿಲಾ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ

ಬಿಲ್ಲುಗಾರಿಕೆ ಅಥ್ಲೆಟಕ್ ಜಿಮ್ಯಾಸ್ಲಿಕ್ ಜುಡೋ ಕಬಡ್ಡಿ ಕೂಟಿಂಗ್ ಟೇಬಲ್ ಟೆನ್ನಿಸ್ ಮತ್ತು ವಾಲಿಬಾಲ್ ಮುಂತಾದ ಸ್ಪರ್ಧೆಗಳು ಜರುಗುತ್ತಿವೆ

ಇದರೊಂದಿಗೆ ಅವರು ನೂತನ ಕೂಟ ದಾಖಲೆಯನ್ನು ನಿರ್ಮಿಸಿದ್ದಾರೆ ಮಹಿಳೆಯರ ಸೈಕ್ಷಿಂಗ್ ಸ್ಪರ್ಧೆಯಲ್ಲಿ ಅಸ್ಲಾಂನ ಗಂಗೋತ್ರಿ ಬೋರ್ಡೋಲೈ ಬಂಗಾರದ ಪದಕಕ್ಕೆ ಕೊರಳ್ಮೊಡ್ಡಿದ್ದಾರೆ